ಏಕಕಾಲಕ್ಕೆ ಋಣಮುಕ್ತ ಪತ್ರ ನೀಡಿಕೆ ಕುರಿತು ಚರ್ಚೆ ಬಂಡೆಪ್ಪ ಕಾಶೆಂಪೂರ್

ರಾಜ್ಯದ ಹಲವೆಡೆ ಮುಂದುವರೆದ ಮಳೆಯ ಅಬ್ಬರ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಇನ್ನೂ ಮೂರುದಿನಗಳ ಕಾಲ ಭಾರೀ ಮಳೆಯಾಗುವ ಮುನ್ನೂಚನೆ

ಫಸಲ್ ಭೀಮ ಯೋಜನೆ ಪರಿಷಾರ ನೀಡಿಕೆಯ ಲೋಪದೋಷಗಳ ಕುರಿತು ಅಧಿಕಾರಿಗಳಿಂದ ಸಮಗ್ರ ಮಾಹಿತಿ ಬಳಿಕ ಸೂಕ್ತ ಕ್ರಮ ಕೃಷಿ ಸಚಿವ ಶಿವಶಂಕರರೆಡ್ಲಿ

ದೇಶದೆಲ್ಲೆಡೆ ಭಾರೀ ಭದ್ರತಾ ವಿರ್ಪಾಡುಗಳನ್ನು ಮಾಡಲಾಗುತ್ತಿದೆ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮಗಳ ತಾಲೀಮು ಭರದಿಂದ ನಡೆಯುತ್ತಿದೆ

ಏಕಕಾಲಕ್ಷೆ ಋಣಮುಕ್ತ ಪತ್ರ ನೀಡುವ ಕುರಿತು ಚರ್ಚೆಗಳು ನಡೆದಿವೆ ಎಂದು ಸಹಕಾರ ಸಚಿವ ಬಂಡೆಪ್ಪ ಕಾಶಂಪೂರ್ ಹೇಳಿದ್ದಾರೆ

ಪ್ರಾಥಮಿಕ ಕೃಷಿಪತ್ತಿನ ಸಹಕಾರ ಸಂಘಗಳು ಲ್ಯಾಂಪ್ಸ್ ಡಿಸಿಸಿ ಬ್ಲಾಂಕುಗಳು ಪಿಕಾರ್ಡ್ ಬ್ಲಾಂಕುಗಳು ವಿತರಿಸಿರುವ ಅಲ್ವಾವಧಿ ಬೆಳೆ ಸಾಲವನ್ನು ಒಂದು ಲಕ್ಷದವರೆಗೆ ಮನ್ನಾ ಮಾಡಲಾಗಿದೆ ಎಂದರು ಒಂದು ರೈತ ಕುಟುಂಬಕ್ಕೆ ಒಂದು ಲಕ್ಷ ಮಾತ್ರ ಸಾಲ ಮನ್ನಾವಾಗಲಿದೆ ಸಾಲ ಪಡೆದ ರೈತರು ಮೃತಪಟ್ಟಿದ್ದರೆ ಅವರ ವಾರಸುದಾರರಿಗೆ ಸಾಲ ಮನ್ನಾ ಸೌಲಭ್ಞ ತಲುಪಲಿದೆ ಸಾಲ ಮರುಪಾವತಿ ಮಾಡುವ ಗಡುವು ಮುಗಿಯುವ ದಿನಾಂಕಕ್ಕೆ ಬ್ಞಾಂಕುಗಳಿಗೆ ರೈತ ಪಡೆದ ಸಾಲವನ್ನು ಪಾವತಿಸಲಾಗುವುದು ಒಂದು ವೇಳೆ ಸಾಲ ಸಂಪೂರ್ಣ ಮರುಪಾವತಿಯಾಗಿದ್ದರೆ ರೈತ ಪಡೆದ ಸಾಲವನ್ನು ಉಳಿತಾು ಖಾತೆಗೆ ಜಮಾ ಮಾಡಲಾಗುತ್ತದೆ ಎಂದರು ಸಾಲ ಮನ್ನಾದ ಅನುದಾನವನ್ನು ನೇರ ನಗದು ವರ್ಗಾವಣೆ ರೈತರ ಉಳಿತಾು ಖಾತೆಗೆ ಜಮೆ ಮಾಡಲಾಗುತ್ತದೆ

ಡಿಸಿಸಿ ಬ್ಯಾಂಕುಗಳಲ್ಲಿ ದೀರ್ಘಕಾಲಿನ ಕೇವಣಿ ಇದ್ದರೆ ಅದನ್ನು ಸಾಲದ ಮೊತ್ತದಲ್ಲಿ ಕಳೆಋಲಾಗುವುದು ಈ ಮೊದಲು ಸಾಲ ಮರುಪಾವತಿಸದೆ ಸುಸ್ತಿಬಡ್ಡಿ ಬಿದ್ದಿದ್ದರೆ ಆ ಬಡ್ಡಿಯನ್ನು ರೈತರೇ ಭರಿಸಬೇಕು ಎಂದು ಸಚಿವರು ಹೇಳಿದರು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಇನ್ನೂ ಮೂರು ದಿನಗಳ ಕಾಲ ಬಾರೀ ಮಳೆಯಾಗುವ ಸಾಧ್ಯತೆ ಹಿನ್ನಲೆಯಲ್ಲಿ ಜಿಲ್ಲಾಡಳಿತ ಅಚ್ಚುಕಟ್ಟು ಪ್ರದೇಶದ ಜನರಿಗೆ ಎಚರಿಕೆಯಿಂದಿರುವಂತೆ ಸೂಚನೆ ನೀಡಿದೆ ಪಾರಂಗಿ ಜಲಾನಯನ ಪ್ರದೇಶದಲ್ಲಿ ಬಾರೀ ಮಳೆಯಾಗುತ್ತಿದ್ದು ಸುತ್ತಮುತ್ತಲಿನ ನಿವಾಸಿಗಳನ್ನು ಸುರಕ್ಷತ ಪ್ರದೇಶಗಳಿಗೆ ತೆರಳುವಂತೆ ಅಗತ್ಯ ವ್ಯವಸ್ಥೆ ಕೈಗೊಳ್ಳಲಾಗಿದೆ

ಧಾರಾಕಾರ ಮಳೆಯಿಂದಾಗಿ ಮಡಿಕೇರಿ ನಗರ ವ್ಯಾಪ್ತಿ ಸೇರಿದಂತೆ ಬೆಲ್ಲೆಯ ಪಲವೆಡೆ ಭೂಕುಸಿತ ಉಂಟಾಗಿದೆ ಮಡಿಕೇರಿ ಮಂಗಳೂರು ರಾಜ್ಯ ಹೆದ್ದಾರಿಯಲ್ಲಿ ಮದೆಗ್ರಾಮದ ಕತೋಜಿಯಲ್ಲಿ ಭೂಕುಸಿತ ಉಂಟಾಗಿ ಕೆಲ ಗಂಟೆಗಳ ಕಾಲ ಮಡಿಕೇರಿ ಮಂಗಳೂರು ನಡುವೆ ರಸ್ತೆ ಸಂಪರ್ಕ ಕಡಿತಗೊಂಡಿತ್ತು ಕೊಡಗು ಜಿಲ್ಲಾಡಳಿತ ತ್ವರಿತ ಕ್ರಮ ವಹಿಸಿ ಮಣ್ಣನ್ನು ಜೆಸಿಬಿ ಮೂಲಕ ತೆರವುಗೊಳಿಸುತ್ತಿದೆ ಇನ್ನೂ ಹಲವಾರು ಗಂಟೆಗಳ ಕಾಲ ಮಡಿಕೇರಿ ಮಂಗಳೂರು ಹೆದ್ದಾರಿ ಸಂಪರ್ಕ ಅಸಾಧ್ಯವಾಗಿದೆ ಸಂಜೆ ವೇಳೆಗೆ ರಸ್ತೆ ಸಂಪರ್ಕ ಮರು ಸಾಧ್ಯವಾಗಲಿದೆ ಭಾರೀ ಮಳೆಯಿಂದಾಗಿ ಇಂದು ಕೊಡಗು ಜೆಲ್ಲೆಯಾದ್ಯಂತ ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿದೆ

ಕೋಟೆಯ ಕಬಿನಿ ಜಲಾಶಯ ಭರ್ತಿಯಾಗಿ ಡ್ಯಾಂನಿಂದ ಕಪಿಲಾ ನದಿಗೆ ನೀರು ಬಿಡಲಾಗಿತ್ತು ಇದರಿಂದ ಕಪಿಲಾ ನದಿ ಜಲಾನಯನ ಪ್ರದೇಶದಲ್ಲಿ ಪ್ರವಾಹದ ಸ್ಟಿತಿ ಸ್ಕಷ್ಟಿ ನಿರ್ಮಾಣವಾಗಿದೆ ಸದ್ಯ ಮಾಹಿತಿ ಪ್ರಕಾರ ಕಬಿನಿ ಜಲಾಶಯದಲ್ಲಿ ಪ್ರವಾಹ ತಗ್ಗಿದ್ದು

ಕಪಿಲಾ ನದಿ ತುಂಬಿ ಪರಿಯುತ್ತಿದ್ದರಿಂದ ಬಂದ್ ಆಗಿದ್ದ ನಂಜನಗೂಡು ಮೈಸೂರು ರಾಷ್ಟೀಯ ಹೆದ್ದಾರಿ ಇದೀಗ ಸಂಚಾರಕ್ಕೆ ಮುಕ್ತವಾಗಿದೆ ಕೆಆರ್ಎಸ್ ಬಲಮುರಿ ತ್ರೀರಂಗಪಟ್ಟಣದ ಸಂಗಮ ಗಗನಚುಕ್ಕಿ ಭರಚುಕ್ಕಿ ಜಲಪಾತ ಹಾಗೂ ತಲಕಾಡು ಮತ್ತು ಚುಂಚನಕಟ್ಟೆಯಲ್ಲಿ ನೀರಿನ ರಮಣಿಯ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಪ್ರವಾಸಿಗರ ಸಂಖ್ಯೆ ಈ ನಡುವೆ ಹೆಚ್ಚುತ್ತಿದೆ

ಅದೇ ರೀತಿ ಚಿಕ್ಕಮಗಳೂರಿನಲ್ಲಿ ಮಳೆಯ ಆರ್ಭಟ ಮುಂದುವರೆದಿದ್ದು ಮುಳಯ್ಲನಗಿರಿ ಪ್ರದೇಶದ ಅನೇಕ ಕಡೆ ಭೂಕುಸಿತ ಉಂಟಾಗಿದ್ದು ಸಂಚಾರಕ್ಕೆ ತೊಂದರೆ ಉಂಟಾಗಿದೆ ಜಿಲ್ಲೆಯ ಐದು ತಾಲೂಕುಗಳಗೆ ಮಳೆಯ ಹಿನ್ನಲೆಯಲ್ಲಿ ತಾಲಾ ಕಾಲೇಜುಗಳಿಗೆ ರಜೆ ಫೋಷಿಸಲಾಗಿದೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಕಳೆದ ಚುನಾವಣೆಯಲ್ಲಿ ದೇಶದ ಜನತೆಗೆ ನೀಡಿದ ಭರವಸೆಯುಂತೆ ನಡೆದುಕೊಂಡಿಲ್ಲ ಎಂದು ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಹೇಳದ್ದಾರೆ ಬೀದರ್ನಲ್ಲಿಂದು ಪಕ್ಷದ ವತಿಯಿಂದ ನಡೆದ ಜನಧ್ವನಿ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಯುವಜನರಿಗೆ ಸರಿಯಾದ ರೀತಿ ಉದ್ಯೋಗಾವಕಾಶ ಕಲ್ಪಿಸಿಕೊಡುವಲ್ಲಿ ವಿಫಲರಾಗಿದ್ದಾರೆ ರೈತರ ಅರ್ಧದಷ್ಟು ಸಾಲವನ್ನು ಕೇಂದ್ರ ಸರ್ಕಾರ ಮನ್ನಾ ಮಾಡಲಿ ಎಂದು ಆಗ್ರಹಿಸಿದರು ಅತಿವೃಷ್ಟಿ ಅನಾವೃಷ್ಟಿಗಳಿಂದ ರೈತರ ಬೆಳೆಗಳಿಗೆ ಹಾನಿಯಾದರೆ ಅವರಿಗೆ ಆಸರೆಯಾಗುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಪ್ರಧಾನ ಮಂತ್ರಿ ಫಸಲ್ ಭಿಮಾ ಯೋಜನೆ ರೂಪಿಸಿದೆ ಬೆಳೆ ನಷ್ಟವಾದ ಸಂದರ್ಭದಲ್ಲಿ ಯೋಜನೆಯ ಪರಿಹಾರವನ್ನು ಪಡೆದು ರೈತರು ನೆಮ್ಮದಿಯ ಬದುಕನ್ನು ನಡೆಸುತ್ತಿದ್ದಾರೆ

ದಾವಣಗೆರೆ ತಾಲ್ಲೂಕಿನ ಈಚಗಟ್ಟ ಗ್ರಾಮದಲ್ಲಿಂದು ರೈತ ಮಲ್ಲಿಕಾರ್ಮನ್ ಅವರ ಜಮೀನಿನಲ್ಲಿ ನಿರ್ಮಾಣ ಮಾಡಿದ್ದ ಕೃಷಿ ಹೊಂಡಕ್ಕೆ ಬಾಗಿನ ಅರ್ಪಿಸಿದ ನಂತರ ರೈತರೊಂದಿಗೆ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಫಸಲ್ ಭಿಮಾ ಯೋಜನೆಯಡಿಯಲ್ಲಿ ಬೆಳೆ ವಿಮೆ ತುಂಬಿದ್ದ ರೈತರಿಗೆ ಸರಿಯಾದ ಪರಿಹಾರ ಪಣ ಬಂದಿಲ್ಲ ಎನ್ನುವ ದೂರುಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು ಈ ಬಗ್ಗೆ ಇಲಾಖೆ ಅಧಿಕಾರಿಗಳಿಂದ ಮಾಹಿತಿ ಪಡೆಯಲಾಗುವುದು ಅಧಿಕಾರಿಗಳಿಂದ ಲೋಪವಾಗಿದ್ದರೆ ಅವರ ವಿರುದ್ಧ ಸೂಕ್ತ ತ್ರಮ ಕೈಗೊಳ್ಳಲಾಗುವುದು ಎಂದರು

ಹಿಂದಿನ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಕೃಷಭಾಗ್ಯ ಯೋಜನೆ ರೈತರಿಗೆ ವರದಾನವಾಗಿರುವ ಹಿನ್ನೆಲೆಯಲ್ಲಿ ಯೋಜನೆಯನ್ನು ಮುಂದುವರಿಸಲು ಸಮಿತ್ರ ಸರ್ಕಾರ ನಿರ್ಧರಿಸಿದೆ ಎಂದರು ಕೃಷಿಹೊಂಡದ ಸುತ್ತ ತಂತಿ ಬೇಲಿ ಹಾಕಿಸುವುದು ಮತ್ತು ನೀರು ಸಂಗ್ರಹಕ್ಕೆ ಪ್ಲಾಸ್ಟಿಕ್ ತಾಡಪಾಲಿನ ಬದಲು ಕಾಂಕ್ರಿಟ್ ಹಾಕಿಸುವ ಕುರಿತು ಚಿಂತನೆ ನಡೆದಿದೆ ಎಂದು ತಿಳಿಸಿದರು

ಬರುವ ಸಚಿವ ಸಂಪುಟ ಸಭೆಯಲ್ಲಿ ಖಾಸಗಿ ಮತ್ತು ರಾಷ್ಟೀಕೃತ ಬ್ಯಾಂಕುಗಳ ಸಾಲ ಮನ್ನಾಕ್ಷೆ ಸಂಬಂಧಿಸಿದಂತೆ ಚರ್ಚೆ ನಡೆಸಲಾಗುವುದು ಎಂದರು ಲೋಕಸಭಾ ಮಾಜಿ ಸಭಾಧ್ಯಕ್ಷ ಸೋಮನಾಥ್ ಚಟರ್ಜಿ ಅವರ ನಿಧನಕ್ಕೆ ರಾಜ್ಯದ ವಿವಿಧ ಗಣ್ಯರು ತೀವ್ರ ಶೋಕ ವ್ವಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿ ಹೆಚ್

ಲೋಕಸಭಾ ಸಭಾಧ್ಯಕ್ಷರಾಗಿ ಉತ್ತಮ ಕಾರ್ದನಿರ್ವಹಿಸಿ ಎಲ್ಲ ಪಕ್ಷಗಳ ಜನಮನ್ನಣೆಗಳಿಸಿದ್ದಾರೆ ಎಂದು ಶೋಕ ಸಂದೇತದಲ್ಲಿ ತಿಳಿಸಿದ್ದಾರೆ

ಕಳೆದ ಮೂರು ದಿನಗಳಿಂದ ಪಥಸಂಚಲನ ಹಾಗೂ ಸಾಂಸ್ಕತಿಕ ಕಾರ್ಯಕ್ರಮಗಳ ತಾಲೀಮು ನಡೆಸಲಾಗುತ್ತಿದೆ ಮುಖ್ಯಮಂತ್ರಿ ಪೆಚ್

ಕುಮಾರಸ್ವಾಮಿ ದ್ವಜಾರೋಹಣ ನೆರವೇರಿಸಿ ಪಥಸಂಚಲನ ವೀಕ್ಷಿಸಿ ಗೌರವ ವಂದನೆ ಸ್ತೀಕರಿಸಿ ಮಾತನಾಡಲಿದ್ದಾರೆ

ರಾಷ್ಷೀಯ ವಿದ್ಗಾರ್ಥಿ ಒಕ್ಕೂಟವತಿಯಿಂದ ಇಂದು ಬೆಂಗಳೂರಿನ ಮೌಂಟ್ ಕಾರ್ಮಲ್ ಕಾಲೇಜು ಹಾಗೂ ಮಹಾರಾಣಿ ಕಾಲೇಜು ಲಕ್ಷ್ಮೀ ಅಮ್ಮಣಿ ಕಾಲೇಜು ವಿದ್ಯಾರ್ಥಿಗಳಿಂದ ಸಹಿ ಸಂಗ್ರಹಿಸಲಾಯಿತು ಏರೋ ಇಂಡಿಯಾ ಪ್ರದರ್ಶನವನ್ನು ಸ್ಥಳಾಂತರಿಸಬಾರದೆಂದು ಕೇಂದ್ರ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಪತ್ರ ರವಾನಿಸಲಾಗುತ್ತಿದೆ ಮೈಸೂರು ಲೋಕಸಭಾ ಚುನಾವಣೆಗೆ ರಾಜವಂಶಸ್ವ ಯುದುವೀರ್ ಬಿಜೆಪಿ ಅಭ್ಯರ್ಥಿ ಆಗುತ್ತಾರೆ ಎಂಬುದು ಊಹಾಪೋಹ ಮೈಸೂರು ಕೊಡಗು ಲೋಕಸಭೆ ಚುನಾವಣೆಗೆ ತಾವೇ ಬಿಜೆಪಿ ಅಭ್ಯರ್ಥಿ ಎಂದು ಸಂಸದ ಪ್ರತಾಪ್ ಸಿಂಹ ಸ್ಪಷ್ಟನೆ ನೀಡಿದ್ದಾರೆ

ಆ ಪ್ರತಿಭೆಗಳನ್ನು ಪ್ರೇರೇಪಿಸುವ ಮೂಲಕ ಸಮಾಜದ ಮುಖ್ಖವಾಹಿನಿಗೆ ತರಲು ಇಂತಹ ಪ್ರತಿಭಾ ಕಾರಂಜಿ ಕಾರ್ಕ್ರಮಗಳು ಅವಶ್ವಕ ಎಂದು ಶಾಸಕ ಎಂ ಶ್ರೀನಿವಾಸ್ ಮಂಡ್ಚದಲ್ಲಿಂದು ತಿಳಿಸಿದ್ದಾರೆ